ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಸಚಿವ ಡಾ

ಬೆಂಗಳೂರಿನಲ್ಲಿಂದು ಸುದ್ವಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ನಾಳಿನ ಬಜೆಟ್ನಲ್ಲಿ ಕೃಷಿಕರಿಗೆ ಆದ್ದತೆ ಕಳಸಾ ಬಂಡೂರಿ ಯೋಜನೆ ಅನುಷ್ಠಾನಕ್ಕಾಗಿ ಅನುದಾನ ಮೀಸಲಿಡುವ ಬಗ್ಗೆ ಸುಳವು ನೀಡಿದರು ಜನರ ಸಮಸ್ಕೆಗಳನ್ನು ಪರಿಹರಿಸಲು ರಾಜ್ಯದ ಹಿತದ್ಯಷ್ಟಿಯಿಂದ ಕಾಂಗ್ರೆಸ್ ನಾಳಿನ ಬಜೆಟ್ ಚರ್ಚೆಯಲ್ಲಿ ಪಾಲ್ಗೊಳ್ಳಲಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಸುದ್ದಿಗಾರರಿಗೆ ಇಂದು ತಿಳಿಸಿದರು

ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವರಿಗೆ ಮೂಲ ರಕ್ಷಣೆ ಕೊಡುವುದು ಡಾ

ಅಂಬೇಡ್ಕರ್ ಅವರ ಸಂವಿಧಾನ ರಚನೆಯ ಪ್ರಮುಖ ಉದ್ದೇಶವಾಗಿತ್ತು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ ವಿಧಾನಸಭೆಯಲ್ಲಿಂದು ಸಂವಿಧಾನ ಕುರಿತು ವಿಶೇಷ ಚರ್ಚೆಯ ಎರಡನೇ ದಿನದ ಕಲಾಪದಲ್ಲಿ ಮಧ್ಯ ಪ್ರವೇಶಿಸಿ ಮಾತನಾಡಿದ ಅವರು ಡಾ ಅಂಬೇಡ್ಕರ್ ಅವರಿಗೆ ಅಪಮಾನವಾಗುವಂತಹ ಕೆಲಸವನ್ನು ಯಾರೂ ಮಾಡಬಾರದು ಎಂದು ಕಳಕಳಿಯ ಮನವಿ ಮಾಡಿದರು ಚರ್ಚೆ ಆರಂಭಿಸಿದ ಸಂಸದೀಯ ವ್ಯವಹಾರಗಳ ಸಚಿವ ಜೆ

ಮಾಧುಸ್ವಾಮಿ ನಮ್ಮ ವೇದ ಉಪನಿಷತ್ ಗೀತೆ ಸೂಕ್ತ ಮುಂತಾದವುಗಳ ನೆಲೆಗಟ್ಟಿನಲ್ಲಿರುವ ಧರ್ಮವನ್ನು ಸಂವಿಧಾನ ರಚನೆಯಲ್ಲಿ ಅಳವಡಿಸಿಕೊಂಡಿದ್ದಾರೆ ಎಂದರು ಚರ್ಚೆಯಲ್ಲಿ ಭಾಗವಹಿಸಿದ ಕಾಂಗ್ರೆಸಿನ ಓರಿಯ ಸದಸ್ಯ ಎಚ್ ಕೆಪಾಟೀಲ್ ದೇಶದ ಸ್ವಾತಂತ್ರ್ಯ ಮತ್ತು ಸಂವಿಧಾನ ರಚನೆಯಲ್ಲಿ ಕಾಂಗ್ರೆಸ್ ಕೊಡುಗೆಯನ್ನು ಅಲ್ಲಗಳೆಯಲಾಗದು ಎಂದರು ಸಂವಿಧಾನದ ಸಿಂಧುತ್ವಕ್ಕನುಗುಣವಾಗಿ ಚುನಾವಣಾ ಪದ್ದತಿಯಲ್ಲಿ ಸುಧಾರಣೆಯಾಗಬೇಕು ಮತದಾನ ಕಡ್ಡಾಯವಾಗಬೇಕು ಪ್ರಿಫರೆನ್ಸಿಯಲ್ ವೋಟಿಂಗ್ ವ್ಯವಸ್ಥೆ ಜಾರಿಗೆ ತರಬೇಕು ಎಂದರು ಆಡಳಿತ ಪಕ್ಷದ ಪಿ ರಾಜೀವ್ ಪಾಲ್ಗೊಂಡು ಜಗತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡಾ ಅಂಬೇಡ್ಕರ್ ರಚಿಸಿರುವ ಭಾರತದ ಸಂವಿಧಾನ ಅತ್ಯಂತ ಶ್ರೇಷ್ಠ ಗ್ರಂಥ

ಸಂವಿಧಾನ ಕುರಿತ ಈ ಮಹತ್ವದ ಚರ್ಚೆಯನ್ನು ನಾಳಿನ ಬಜೆಟ್ ಮಂಡನೆಯ ನಂತರವೂ ಮುಂದುವರೆಸುವಂತೆ ಮಾಡಿದ ಮನವಿಯನ್ನು ಪರಿಶೀಲಿಸುವುದಾಗಿ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದರು ಇದಕ್ಕೂ ಮುನ್ನ ಸ್ವಾತಂತ್ರ್ಯ ಹೋರಾಟಗಾರ ಹೆಜ್

ದೊರೆಸ್ವಾಮಿ ಬಗ್ಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೀಡಿರುವ ಹೇಳಿಕೆ ಕುರಿತಂತೆ ಎರಡು ದಿನಗಳಿಂದ ನಡೆಸುತ್ತಿದ್ದ ಪ್ರತಿಭಟನೆಯನ್ನು ವಾಪಾಸ್ ಪಡೆದುಕೊಂಡಿರುವುದಾಗಿ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಸದನಕ್ಕೆ ತಿಳಿಸಿದರು ಕೊರೋನಾ ಸೋಂಕು ರಾಜ್ಯದಲ್ಲಿ ಎಲ್ಲಿಯೂ ಪತ್ತೆಯಾಗಿಲ್ಲ ಈ ಬಗ್ಗೆ ಸಾರ್ವಜನಿಕರು ಅನಗತ್ಯ ಗೊಂದಲಗಳಿಗೆ ಕಿವಿಗೂಡಬಾರದು ಸರ್ಕಾರ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಂಡಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ಆಸ್ಪತ್ರೆಗಳಿಗೆ ಈಗಾಗಲೇ ವೆಂಟಲೇಟರ್ ಹಾಗೂ ಮಾಸ್ಕ್ ಗಳನ್ನು ಪೂರೈಕೆ ಮಾಡಲಾಗಿದೆ ಜತೆಗೆ ಶ್ವರಿತ ಪ್ರಕ್ರಿಯೆ ತಂಡ ರಚಿಸಲಾಗಿದ್ದು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಚಿಕಿತ್ಸೆ ನೀಡುತ್ತಿದ್ದೇವೆ ಎಂದು ಹೇಳಿದರು ಬೆಂಗಳೂರು ಮತ್ತು ಮಂಗಳೂರು ಆಂತಾರಾಷ್ಷೀಯ ವಿಮಾನ ನಿಲ್ದಾಣದಲ್ಲಿ ವಿದೇಶದಿಂದ ಆಗಮಿಸುವ ಪ್ರಯಾಣಿಕರನ್ನು ತಪಾರ್ಸಣೆಗೆ ಒಳಪಡಿಸಲಾಗಿದೆ

ಬಂದರುಗಳಲ್ಲಿ ಸಪ ವಿದೇಶದಿಂದ ಆಗಮಿಸುವ ಪ್ರಯಾಣಿಕರ ಮೇಲೆ ನಿಗಾ ವಹಿಸಲಾಗಿದೆ ಎಂದು ತಿಳಿಸಿದರು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದಕ್ಕಾಗಿ ಕೊರೋನಾ ಜಾಗೃತ ಅಭಿಯಾನ ನಡೆಸಲಾಗುತ್ತಿದೆ

ಅಧಿಕಾರಿಗಳ ತಂಡ ನಿರಂತರ ಸಂಪರ್ಕದಲ್ಲಿದ್ದು ಮಾಹಿತಿ ಪಡೆಯುತ್ತಿದ್ದಾರೆ ಸೋಂಕು ತಗುಲದಂತೆ ಸರ್ಕಾರ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಂಡಿದೆ ಎಂದು ಸುಧಾಕರ್ ಸದನಕ್ಕೆ ಮಾಹಿತಿ ನೀಡಿದರು ಇದಕ್ಕೂ ಮುನ್ನಾ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎಜ್

ದೊರೆಸ್ವಾಮಿ ಬಗ್ಗೆ ಬಿಜೆಪಿ ಶಾಸಕ ರವಿಕುಮಾರ್ ನೀಡಿರುವ ಹೇಳಿಕೆಯನ್ನು ವಿರೋಧಿಸಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಸದಸ್ಕರು ಇಂದು ಕೂಡಾ ಕೆಲಹೊತ್ತು ಧರಣಿ ನಡೆಸಿದರು ಕೊರೋನಾ ವೈರಾಣು ಸೋಂಕಿನ ಹಿನ್ನೆಲೆಯಲ್ಲಿ ವೈಯಕ್ತಿಕ ರಕ್ಷಣೆಗಾಗಿ ಅನುಸರಿಸಬೇಕಾದ ತ್ರಮಗಳ ಪಟ್ಟಿಯೊಂದನ್ನು ಆರೋಗ್ಯ ಸಚಿವಾಲಯ ಬಿಡುಗಡೆ ಮಾಡಿದೆ ವೈಯಕ್ತಿಕ ಸ್ವಚ್ಛಕೆಯ ಪಾಲನೆ ಮತ್ತು ಆಗಾಗ ಸೋಮ ಮಿಶ್ರಿತ ನೀರಿನಲ್ಲಿ ಕ್ಕೆಗಳನ್ನು ತೊಳೆಯುವುದರಿಂದ ವೈರಾಣು ಸೋಂಕು ತಗುಲದಂತೆ ಎಚ್ಚರ ವಹಿಸಬಹುದು ಎಂದು ಮಾರ್ಗಸೂಚಿಯಲ್ಲಿ ಸೂಚಿಸಲಾಗಿದೆ

ಕೊರೋನಾ ಸೋಂಕು ಭೀತಿ ಹಿನ್ನೆಲೆಯಲ್ಲಿ ಮೈಸೂರು ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಪ್ರಯಾಣಿಕರ ಆರೋಗ್ಯ ತಪಾಸಣೆ ಮಾಡಲಾಗುತ್ತಿದೆ ವಿಮಾನ ನಿಲ್ದಾಣದಲ್ಲೂ ತುರ್ತು ಚಿಕಿತ್ಲಾ ಕೇಂದ್ರ ಆರಂಭ ಮಾಡಲಾಗಿದೆ ವಿಮಾನ ನಿಲ್ವಾಣದ ಸಿಬ್ಬಂದಿ ಹಾಗೂ ಭದ್ರತಾ ಮೊಲೀಸರಿಗೆ ಮಾಸ್ಕ್ ಗಳ ವಿತರಣೆ ಮಾಡಲಾಗಿದೆ ಜೊತೆಗೆ ಜಾಗೃತಿ ಫಲಕಗಳನ್ನು ಅಳವಡಿಸುವ ಮೂಲಕ ಅರಿವು ಮೂಡಿಸಲಾಗುತ್ತಿದೆ ಮತ್ತೊಂದೆಡೆ ದಾವಣಗೆರೆ ಜಿಲ್ಲೆಯಿಂದ ವಿದೇಶ ಪ್ರವಾಸ ಕೈಗೊಂಡಿದ್ದ ಪ್ರವಾಸಿಗರನ್ನು ಚಿಗಟೇರಿ ಜಿಲ್ಲಾಸ್ತತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗಿದೆ ದಾವಣಗೆರೆಯಿಂದ ಪಾಂಕಾಂಗ್ ಸಿಂಗಾಮರ ಥೈಲ್ಕಾಂಡ್ ಮಲೇಶಿಯಾ ಜಪಾನ್ ಕೊರಿಯ ವಿಯೆಟ್ನಾಂ ಇಂಡೋನೇಶಿಯಾ ನೇಪಾಳ ಇಟಲಿ ಇರಾನ್ ಯು ಎ

ರಾಷ್ಟಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಮನಾಥ್ ಕೋವಿಂದ್ ಪುರಸ್ಕಾರ ಪ್ರದಾನ ಮಾಡಿದರು ಬೆಂಗಳೂರಿನ ಮೋಪನ್ ಕುಮಾರ್ ಚಿತ್ರಕಲಾ ವಿಭಾಗದಲ್ಲಿ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ

ಇಂದಿನ ಸರಣಿಯ ಮಹಿಳಾ ಸಾಧಕಿ ಬೆಳಗಾವಿಯ ಸವಿತಾ ಹೆಬ್ಬಾರ ಉದ್ಯಮವೊಂದನ್ನು ಆರಂಭಿಸುವುದರ ಮೂಲಕ ಕಸೂತಿ ಹೊಲಿಗೆ ಕಂಪ್ಯೂಟರ್ ತರಬೇತಿ ಸೇರಿದಂತೆ ಗುಡಿ ಕೈಗಾರಿಕೆಗಳ ತರಬೇತಿ ಹಾಗೂ ಮಹಿಳೆಯರಿಗೆ ಉದ್ಮೋಗ ಕಲ್ಪಿಸುವ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ

ಎಲೆ ಮರೆಯ ಕಾಯಿಯಂತೆ ಮಹಿಳೆಯರ ಸ್ವಾವಲಂಭನೆಗಾಗಿ ಶ್ರಮಿಸುತ್ತಿರುವ ಸವಿತಾ ಹೆಬ್ಬಾರ ಆಕಾಶವಾಣೆಯೊಂದಿಗೆ ತಮ್ಮ ಅನಿಸಿಕೆ ಪಂಚಿಕೊಂಡಿದ್ದಾರೆ

ಉತ್ತರ ಒಳನಾಡು ಹಾಗೂ ಕರಾವಳಿ ಭಾಗದಲ್ಲಿ ಒಣ ಪವೆ ಮುಂದುವರಿದಿದೆ